ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಪ್ರಧಾನಮಂತ್ರಿ ನರೇಂದ್ರಮೋದಿ

ಡಿ ದೇವೇಗೌಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಚ್

ಕುಮಾರಸ್ಥಾಮಿ ಮೊದಲಾದ ನಾಯಕರು ಬಿರುಸಿನ ಪ್ರಚಾರ ನಡೆಸಿದರು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಕಲಬುರಗಿ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ನಡೆಯಲಿದೆ ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಸ್ನಾವೇಶದಲ್ಲೇ ಉಮೇಶ್ ಜಾಧವ್ ಅವರ ರಾಜೀನಾಮೆ ಮತ್ತು ಸಚಿವ ಸಿ

ಇಂದು ಅಧಿಸೂಚನೆ ಪ್ರಕಟವಾಗಲಿದ್ದು ಇದರೊಂದಿಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಪ್ರಾರಂಭವಾಗಲಿದೆ

ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಪೂರ್ವ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜೆಲ್ಲಾಧಿಕಾರಿ ದೀಪಾ ಚೋಳನ್ ಹೇಳದ್ದಾರೆ

ಜಿಲ್ಲೆಯಲ್ಲಿ ಚುನಾವಣೆಯನ್ನು ಯಶಸ್ವಿಗೊಳಿಸಲು ಅಗತ್ತ ಸಿದ್ದತೆಗಳು ಪೂರ್ಣಗೊಂಡಿವೆ ಎಂದರು

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಈಸ್ಸರ್ ಭಾನುವಾರದ ವಿಶೇಷ ಪ್ರಾರ್ಥನೆ ವೇಳೆ ಕೋಲಂಬೊ ಪೂರ್ವ ಕರಾವಳಿ ಪಟ್ಟಣವಾದ ನಿಗಾಂಬೋ ಹಾಗೂ ಪೂರ್ವ ಭಾಗದ ಬುಟಲ್ಕೋವಾ ಚರ್ಚ್ಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ

ಮಧ್ಯಾಷ್ನ ಮತ್ತೆರಡು ಕಡೆ ಸ್ಫೋಟಗಳು ನಡೆದ ಬಗ್ಗೆ ವರದಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರೀಲಂಕಾದ ಪರಿಸ್ಥಿತಿ ಕುರಿತು ಅಲ್ಲಿನ ಅಧ್ವಕ್ಷ ಮೈತ್ರಿಪಾಲ್ ಸಿರಿಸೇನಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು ದಾಳಿಗಳ ಕುರಿತು ಕೋಲಂಬೋದಲ್ಲಿರುವ ಭಾರತೀಯ ರಾಯಭಾರಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಲಾಗಿದೆ ಪರಿಸ್ತಿತಿ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಶ್ರೀಲಂಕಾದಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿಯನ್ನು ರಾಪ್ಲಪತಿ ಉಪರಾಷ್ಲಪತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ ಏಷ್ಯಾ ಉಪಖಂಡದಲ್ಲಿ ಅತಾಂತಿ ಮೂಡಿಸಲು ನಡೆಸಲಾಗಿರುವ ಈ ದಾಳಿಗಳು ಖಂಡನೀಯ ಸಂಕಪ್ಪದ ಈ ಸಮಯದಲ್ಲಿ ಭಾರತ ಶ್ರೀಲಂಕಾ ಜನರ ಜತೆ ನಿಲ್ಲಲಿದ್ದು ಆ ದೇಶಕ್ಕೆ ಅಗತ್ಯ ಸಹಾಯ ಹಾಗೂ ನೆರವು ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ಕರ್ನಾಟಕ ರಾಜ್ಯದ ಮಂಗಳೂರಿನ ಬೈಕಂಪಾಡಿಯ ಕುಕ್ಕಾಡಿಯ ನಿವಾಸಿಮಹಿಳೆಯೊಬ್ಬರು ಸೇರಿದಂತೆ ತ್ರೀಲಂಕಾ ಸರಣಿ ಬಾಂಬ್ ಸ್ಕೋಟದಲ್ಲಿ ಭಾರತದ ಮೂವರು ಮೃತಪಟ್ಟರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಭಾರತೀಯರ ನೆರವಿಗಾಗಿ ಸಹಾಯವಾಣಿ ಆರಂಭಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವೆ ಸುಷ್ಕಾ ಸ್ವರಾಜ್ ತಿಳಿಸಿದ್ದಾರೆ

ಈ ದಾಳಿಯ ಹಿನ್ನೆಲೆ ದೇಶದಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಲೋಕಸಭೆ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆ ಅಗತ್ಯ ಸುರಕ್ಷತೆ ಭದ್ರತಾ ಕ್ರಮಗಳನ್ನು ಇನ್ನಷ್ಟು ಚುರುಕುಗೊಳಿಸಲಾಗಿದೆ

ಸಮಯ ಮುಗಿದ ಮೇಲೆ ಸರದಿ ಸಾಲಿನಲ್ಲಿದ್ದವರಿಗೆ ಮಾತ್ರ ಅವಕಾತ ನೀಡಲಾಗುವುದು ಮತಗಟ್ಟೆ ಒಳಗೆ ಹೋಗುವಾಗ ಸಾರ್ವಜನಿಕರು ಮೊಬೈಲ್ ತೆಗೆದುಕೊಂಡು ಹೋಗುವಂತಿಲ್ಲ ಮಾಧ್ಯಮದವರು ಮತಗಟ್ಟೆಯ ಒಳಗೆ ಚಿತ್ರೀಕರಣ ಮಾಡುವಂತಿಲ್ಲ ಎಂದು ತಿಳಿಸಿದರು

ರಾಮಕೃಷ್ಣ ತಿಳಿಸಿದ್ದಾರೆ ನಾಳೆ ನಡೆಯಲಿರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನೋಂದಾಯಿತ ಅರ್ಹ ಕಾರ್ಮಿಕರು ಮತ ಚಲಾಯಿಸಲು ಅನುಕೂಲವಾಗುವಂತೆ ವೇತನ ಸಹಿತ ರಜೆ ನೀಡುವಂತೆ ಬೆಳಗಾವಿ ಪ್ರಾದೇಶಿಕ ಉಪ ಕಾರ್ಮಿಕ ಆಯುಕ್ತ ವಿ

ಉಮೇಶ ತಿಳಿಸಿದ್ದಾರೆ